ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದಲ್ಲಿ ವಿಧಾನಸಭಾ ಚುನಾವಣಾ ರ್ಾಲಿಗಳಲ್ಲಿ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಷಣ

ಮುಖ್ಯ ಚುನಾವಣಾ ಆಯುಕ್ತ ಓ

ರಾವತ್ ಮತ್ತು ಆಯುಕ್ತರಾದ ಸುನಿಲ್ ಅರೋರಾ ಮತ್ತು ಅಶೋಕ್ ಲಾವಸಾ ಅವರನ್ನೊಳಗೊಂಡ ತಂಡ ಚುನಾವಣಾ ಸಿದ್ದತೆಗಳ ಬಗ್ಗೆ ರಾಜ್ಯದ ಜಿಲ್ಲಾ ಚುನಾವಣಾಧಿಕಾರಿ ಮತ್ತಿತರ ಉನ್ನತಾಧಿಕಾರಿಗಳ ಸಭೆ ನಡೆಸಲಿದೆ

ಚುನಾವಣಾ ಆಯೋಗದ ಪೂರ್ಣ ತಂಡ ಇಂದು ಸಂಜೆಯ ವೇಳೆಗೆ ಚ್ಲೆಮರ್ಗೆ ತೆರಳುವುದು

ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈಗ ಸ್ವಲ್ಪ ಹೊತ್ತಿಗೆ ಮುನ್ನ ಸರ್ಗುಜಾದ ವಿಭಾಗೀಯ ಕೇಂದ್ರ ಸ್ಥಳವಾಗಿರುವ ಅಂಬಿಕಾಪುರದಲ್ಲಿ ಚುನಾವಣಾ ರ್್ಾಲಿಯನ್ನು ಉದ್ದೇಶಿಸಿ ಭಾಷಣ ಮಾಡಿದರು ಕಾಂಗ್ರೆಸ್ ನಾಯಕರಾದ ರಾಜ್ಬಭ್ಗರ್ ಮತ್ತು ನವಜೋತ್ ಸಿಂಗ್ ಸಿಧು ಮತ್ತು ಬಿಎಸ್ಪಿ ನಾಯಕಿ ಮಾಯಾವತಿ ಅವರು ಸಹ ಇಂದು ರಾಜ್ಲದ ಹಲವೆಡೆ ಚುನಾವಣಾ ರ್ನಾಲಿಗಳಲ್ಲಿ ಭಾಗವಹಿಸಲಿದ್ದಾರೆ

ಪ್ರಚಾರ ಕಾರ್ಯ ಬಿರುಸುಗೊಂಡಿದೆ

ಇಂದು ಮಹಾಕೌಶಲ್ ಮತ್ತು ಚಂಬಲ್ ಜಿಲ್ಲೆಗಳಲ್ಲಿ ಅವರ ಕಾರ್ಯಕ್ರಮಗಳು ನಿಗದಿಯಾಗಿವೆ

ಮಿಜೋರಾಂನಲ್ಲಿ ವಿಧಾನಸಭಾ ಚುನಾವಣೆಯ ಮತದಾನದಿನ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಪ್ರಚಾರ ಕಾರ್ಯ ಚುರುಕುಗೊಳ್ಳುತ್ತಿದೆ

ಮುಕ್ತ ನ್ಹಾಯಸಮ್ನತ ಮತ್ತು ಶಾಂತಿಯುತ ಮತದಾನಕ್ಕಾಗಿ ಅಗತ್ಯ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ

ಮೇಧಕ್ನಿಂದ ಅಕುಲ ರಾಜಯ್ಲಿ ನಾಂಪಲ್ಲಿಯಿಂದ ದೇವರ ಕರುಣಾಕರ್ ಮತ್ತು ಖಮ್ದಂ ಕ್ಷೇತ್ರದಿಂದ ಡಾ ವುಪ್ಪಾಲಾ ಸಾರದಾ ಪಕ್ಷದ ಅಭ್ಯರ್ಥಿಗಳಾಗಿ ಕಣಕ್ಕಿಳಿದಿದ್ದಾರೆ

ಮುಜಫರ್ಪುರ್ ಅನಾಥ ಬಾಲಕಿಯರ ಆಕ್ರಮದಲ್ಲಿ ಮಕ್ಕಳ ಮೇಲೆ ನಡೆದ ಲೈಂಗಿಕ ದೌರ್ಜನ್ನ ಪ್ರಕರಣಗಳ ಹಿನ್ನೆಲೆಯಲ್ಲಿ ಸಿಬಿಐ ದಾಳ ವೇಳೆ ಮಂಜು ವರ್ಮ ಅವರ ನಿವಾಸದಲ್ಲಿ ಶಸ್ತಾಸ್ತ ಪತ್ತೆಯಾದ ಸಂಬಂಧ ಈ ಕ್ರಮ ಕೈಗೊಳ್ಳಲಾಗಿದೆ ಜೆಡಿಯು ರಾಜ್ಯಾಧ್ಯಕ್ಷ ವಿ ನಾರಾಯಣ್ ಸಿಂಗ್ ಪಕ್ಷ ತೆಗೆದುಕೊಂಡಿರುವ ಕ್ರಮದ ಬಗ್ಗೆ ಮಾಹಿತಿ ನೀಡಿದ್ದು ಭ್ರಷ್ಲಾಚಾರ ಹಾಗೂ ಅಪರಾಧ ಕೃತ್ಯಗಳನ್ನು ತಮ್ನ ಪಕ್ಷ ಸಹಿಸುವುದಿಲ್ಲ ಎಂದು ಹೇಳಿದ್ದಾರೆ ಸುಪ್ರೀಂಕೋರ್ಟ್ ಕೆಲ ದಿನಗಳ ಹಿಂದೆ ಮಂಜು ವರ್ಮ ಅವರನ್ನು ಬಂಧಿಸದೇ ಇರುವ ಬಿಹಾರ ಪೊಲೀಸರ ಕ್ರಮವನ್ನು ಕಟುವಾಗಿ ಟೀಕಿಸಿತ್ತು ಭಾರತ ಮತ್ತು ಪಾಕಿಸ್ತಾನ ಗಡಿಯನ್ನು ಸತಸ್ತ ಪಡೆಗಳು ತ್ವರಿತವಾಗಿ ತಲುಪುವಂತಾಗಲು ಕಾರ್ಗಿಲ್ ವಲಯದಲ್ಲಿ ಸುರಂಗ ಮಾರ್ಗಗಳನ್ನು ನಿರ್ಮಿಸಲಾಗುವುದು ಎಂದು ಕೇಂದ್ರ ರಸ್ತೆ ಸಾರಿಗೆ ಸಚಿವರಾದ ನಿತಿನ್ ಗಡ್ಡರಿ ತಿಳಿಸಿದ್ದಾರೆ ನವಭಾರತ ನಿರ್ಮಾಣಕ್ಕೆ ವಿನೂತನ ಚಿಂತನೆಗಳು ಎನ್ನುವ ವಿಚಾರವಾಗಿ ಮುಂಬೈನಲ್ಲಿ ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು ಮಾನಸ ಸರೋವರಕ್ಕೆ ರಸ್ತೆ ನಿರ್ಮಾಣ ಕಾರ್ಯವೂ ಪ್ರಗತಿಯಲ್ಲಿದ್ದು ಬರುವ ಜನವರಿಯಲ್ಲಿ ಉದ್ಘಾಟನೆಗೆ ಸಜ್ಘಾಗಲಿದೆ

ಬರುವ ಜನವರಿಯಿಂದ ಮುಂಬೈ ಮತ್ತು ವಾರಾಣಸಿ ನಡುವೆ ವಿಮಾನ ಸೇವೆಯನ್ನು ಆರಂಭಿಸಲಾಗುವುದು ಇದರಿಂದ ಯಾತ್ರಿಕರಿಗೆ ಜಲಮಾರ್ಗವಾಗಿ ಪ್ರಯಾಗಕ್ಕೆ ಭೇಟ ನೀಡಲು ಅನುಕೂಲವಾಗಲಿದೆ ಎಂದು ಸಚಿವರು ತಿಳಿಸಿದರು ಕೇಂದ್ರೀಯ ತನಿಖಾ ಸಂಸ್ಥೆ ಸಿಬಿಐನ ನಿರ್ದೇಶಕರಾದ ಅಲೋಕ್ ವರ್ಮ ಭ್ರಷ್ಟಾಚಾರ ಆರೋಪದ ಹಿನ್ನೆಲೆಯಲ್ಲಿ ತಮ್ಮನ್ನು ಕಡ್ಡಾಯ ರಜೆ ಮೇಲೆ ತೆರಳುವಂತೆ ಕೇಂದ್ರ ಸರ್ಕಾರ ಹೊರಡಿಸಿರುವ ಆದೇಶವನ್ನು ಪ್ರಶ್ನಿಸಿ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಸುಪ್ರೀಂಕೋರ್ಟ್ನಲ್ಲಿಂದು ನಡೆಯಿತು ಈ ಬೆಳವಣಿಗೆಯನ್ನು ಕುರಿತ ವರದಿಯ ಶ್ರತಿಯನ್ನು ಅಲೋಕ್ ವರ್ಮ ಅವರಿಗೆ ಮೊಹರಾದ ಲಕೋಟೆಯಲ್ಲಿ ನೀಡಬೇಕು ಎಂದು ನ್ನಾಯಾಲಯ ಕೇಂದ್ರೀಯ ಜಾಗೃತಾ ಆಯೋಗಕ್ಕೆ ಆದೇಶಿಸಿದೆ ಮತ್ತು ವರದಿಗೆ ತಮ್ಮ ಶ್ರತಿಕ್ರಿಯೆಯನ್ನು ಇದೇ ಮಾದರಿಯಲ್ಲಿ ಸಲ್ಲಿಸಬೇಕೆಂದು ಸಹ ನ್ಹಾಯಾಲಯ ಅಲೋಕ್ ವರ್ಮ ಅವರಿಗೆ ಸೂಚಿಸಿತು ಮುಖ್ಯ ನ್ಹಾಯಮೂರ್ತಿ ರಂಜನ್ ಗೋಗೊಯ್ ನೇತೃತ್ವದ ನ್ಲಾಯಪೀಠ ಈ ವಿಚಾರಣೆಯನ್ನು ನಡೆಸಿತು ಬಿಹಾರದ ಪಾಟ್ನಾದಲ್ಲಿರುವ ರಾಷ್ವೀಯ ತಂತ್ರಜ್ಞಾನ ಸಂಸ್ಥೆ ಎನ್ಐಟ ಘಟಕೋತ್ಸವವನ್ನು ಉದ್ದೇಶಿಸಿ ನಿನ್ನೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಭಾಷಣ ಮಾಡಿದರು ತಂತ್ರಜ್ಞಾನ ವಿಷಯ ಬೋಧನೆಯ ಉತ್ತಷ್ಷ ಕೇಂದ್ರವಾದ ಎನ್ಐಟಗೆ ವಿದ್ವಾರ್ಥಿನಿಯರು ಹೆಚ್ಚು ಬರುವಂತಾಗಬೇಕು ನಮ್ಮ ಹೆಣ್ಣು ಮಕ್ಕಳಿಗೆ ಸಮಾನ ಅವಕಾಶಗಳನ್ನು ನೀಡದ ಹೊರತು ದೇಶದ ಅಭಿವೃದ್ಧಿ ಗುರಿಗಳ ತ್ವರಿತ ಸಾಧನೆ ಕಪ್ಪಸಾಧ್ಯ ಎಂದು ಅವರು ಹೇಳಿದರು ಲಿಂಗ ತಾರತಮ್ಯ ನಿವಾರಣೆಯಾಗದ ಹೊರತು ನಮ್ಮ ವೈಜ್ಞಾನಿಕ ಸಾಧನೆ ಪೂರ್ಣವಾಗುವುದಿಲ್ಲ ಎಂದು ರಾಷ್ಟಪತಿ ತಿಳಿಸಿದರು ಒಡಿತಾ ವಿಧಾನಸಭೆಯ ಚಳಿಗಾಲದ ಅಧಿವೇತನ ಇಂದಿನಿಂದ ಆರಂಭವಾಗಿದ್ದು

ಆಡಳಿತಾರೂಢ ಬಿಜು ಜನತಾದಳ ಹಾಗೂ ಪ್ರತಿಪಕ್ಷಗಳಾದ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳ ಶಾಸಕಾಂಗ ಸಭೆ ನಿನ್ನೆ ನಡೆಯಿತು ರಾಜ್ಯದಲ್ಲಿ ರೈತರು ಶಿಕ್ಷಕರ ಸಮಸ್ಥೆಗಳು ಮತ್ತು ನಿರುದ್ಯೋಗ ಕಾನೂನು ಹಾಗೂ ಸುವ್ಯವಸ್ಥೆ ಪರಿಸ್ಥಿತಿ ಜಗನ್ನಾಥ ಮಂದಿರದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳು ಹಾಗೂ ರಾಜ್ಯದ ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ಪ್ರತಿಪಕ್ಷಗಳು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳಲು ಸಜ್ಜಾಗಿವೆ ಮತ್ತೊಂದೆಡೆ ಆಡಳಿತಾರೂಢ ಬಿಜೆಡಿ ಮಹಾನದಿ ವಿಚಾರ ಭತ್ತಕ್ಕೆ ಕನಿಷ್ಠ ಬೆಂಬಲ ಬೆಲೆ ಮತ್ತು ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ಬೇಡಿಕೆ ಕುರಿತಂತೆ ತನ್ನ ಆತಂಕಗಳನ್ನು ವ್ಯಕ್ತಪಡಿಸಲು ಸಜ್ಜಾಗಿದೆ ಭಾರತ ಮತ್ತು ಶಾಂತ ಸಾಗರ ವಲಯದ ರಾಷ್ಟಗಳ ಸಮಗ್ರ ಮತ್ತು ಮುಕ್ತ ಆರ್ಥಿಕತೆಗೆ ಅಸಿಯಾನ್ ಗುಂಪು ಇನ್ನಷ್ಟು ಬಲ ತುಂಬುವಂತಾಗಲು ಭಾರತ ಆಸ್ಟೇಲಿಯಾ ಜಪಾನ್ ಮತ್ತು ಅಮೆರಿಕಾ ದೇಶಗಳು ತಮ್ಮ ಸಹಕಾರವನ್ನು ಮುಂದುವರೆಸುವ ಬದ್ಧತೆಯನ್ನು ಪುನರ್ ಪ್ರತಿಪಾದಿಸಿವೆ ಈ ರಾಷ್ಟಗಳ ಅಧಿಕಾರಿಗಳು ಸಿಂಗಾಮರ್ದಲ್ಲಿ ನಿನ್ನೆ ಪ್ರಾದೇಶಿಕ ಹಾಗೂ ಜಾಗತಿಕ ಹಿತಾಸಕ್ತಿಯ ಸಮಾನ ವಿಷಯಗಳ ಕುರಿತು ಸಮಾಲೋಚನೆ ನಡೆಸಿದರು ಪ್ರಮುಖವಾಗಿ ಸಂಪರ್ಕ ಸುಸ್ಕಿರ ಅಭಿವೃದ್ಧಿ ಭಯೋತ್ಪಾದನೆ ನಿಗ್ರಹ ಸೈಬರ್ ಭದ್ರತೆ ಸೇರಿದಂತೆ ಹಲವು ವಲಯಗಳಲ್ಲಿ ಸಾಧಿಸಬೇಕಿರುವ ಸಹಕಾರದ ಕುರಿತು ಚರ್ಚೆ ನಡೆಸಲಾಯಿತು ಈ ಪ್ರಾಂತ್ಯದಲ್ಲಿ ಶಾಂತಿ ಸ್ಥಿರತೆ ಮತ್ತು ಅಭಿವೃದ್ಧಿಗೆ ಪರಸ್ಪರ ಉತ್ತೇಜನ ನೀಡುವುದು ಸಮಾಲೋಚನೆಗಳ ಪ್ರಮುಖ ಉದ್ದೇಶವಾಗಿದೆ

ಸಮಾಚಾರ ಮತ್ತು ಪ್ರಸಾರ ಖಾತೆ ಸಚಿವರಾದ ಕರ್ನಲ್ ರಾಜ್ಯವರ್ಧನ್ ರಾಥೋಡ್ ಪತ್ರಿಕಾ ರಂಗದಲ್ಲಿ ದುಡಿಯುತ್ತಿರುವ ಎಲ್ಲ ಜನರಿಗೆ ಶುಭಾಶಯ ಕೋರಿದ್ದಾರೆ ರಾಷ್ಟ ನಿರ್ಮಾಣದಲ್ಲಿ ಹೊಣೆಗಾರಿಕೆಯನ್ನು ಅರಿತ ವಸ್ತುನಿಷ್ಠ ಮಾಧ್ಯಮದ ಪಾತ್ರ ಮಹತ್ವದ್ದು ಎಂದು ಅವರು ತಮ್ಮ ಟ್ಟಟ್ಟರ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಭಾರತದ ಪತ್ರಿಕಾ ಮಂಡಳಿ ಸಂಸ್ಥಾಪನಾ ದಿನವಾದ ಇಂದು ಮುದ್ರಣ ಮಾಧ್ಯಮದಲ್ಲಿ ನೈತಿಕತೆ ಮತ್ತು ಉನ್ನತ ಮಾನದಂಡಗಳ ಸಂರಕ್ಷಣೆಯಲ್ಲಿ ಮಂಡಳಿ ಹೊಂದಿರುವ ಬದ್ಧತೆ ಶ್ಲಾಘನೀಯ ಎಂದೂ ಸಹ ಸಚಿವ ರಾಥೋಡ್ ಕೊಂಡಾಡಿದ್ದಾರೆ ಗಜ ಚಂಡಮಾರುತ ಇಂದು ಬೆಳಗ್ಗೆ ಭಾರಿ ಬಿರುಗಾಳ ಹಾಗು ಮಳೆಯೊಂದಿಗೆ ತಮಿಳುನಾಡಿನ ಕರಾವಳಿಯ ನಾಗಪಟ್ಟಣಂ ಮತ್ತು ವೇದಾರಣ್ಕಂ ಮೂಲಕ ಹಾದುಹೋಗಿದೆ

ಇದರ ಪರಿಣಾಮವಾಗಿ ವ್ಯಾಪಕ ಮಳೆಯಾಯಿತು ಇನ್ನೂ ಮಳೆ ಮುಂದುವರೆಯುತ್ತಿದೆ ಜೊತೆಗೆ ನಾಗಪಟ್ಟಣಂ ಜಿಲ್ಲೆಯ ಬಹುತೇಕ ಭಾಗದಲ್ಲಿ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಜೋರು ಗಾಳಿ ಬೀಸುತ್ತಿದೆ ಚಂಡಮಾರುತ ತಮಿಳುನಾಡು ಮತ್ತು ಕೇರಳದ ಮೂಲಕ ನಾಳೆಯ ವೇಳೆಗೆ ಅರಬ್ಲಿ ಸಮುದ್ರವನ್ನು ತಲುಪುವುದು ಎಂದು ಹವಾಮಾನ ಇಲಾಖೆ ತಿಳಿಸಿದೆ

ಈ ಕಾರ್ಯಕ್ರಮದ ಮೂಲಕ ಜನತೆಯೊಂದಿಗೆ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದು ಅದ್ದುತ ಅನುಭವ ನೀಡಿದೆ ಎಂದು ಪ್ರಧಾನಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ